ಕುಮಾರಸ್ವಾಮಿ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಬಿಬಿಎಂಪಿ ರೋತಿನಿ ಕಾರ್ಯಕ್ರಮ ಉದ್ವಾಟಿಸಿ ಮಾತನಾಡಿದ ಅವರು ಖಾಸಗಿ ಸಂಸ್ಥೆಗಳ ವಿನೂತನ ಪ್ರಯತ್ವಕ್ಷೆ ತಮ್ಮ ಶುಭ ಹಾರ್ವೆಕೆ ಸಲ್ಲಿಸಿದರು

ಬೆಂಗಳೂರಿನಲ್ಲಿ ಮಳೆ ಅನಾಹುತದಿಂದ ಜನಸಾಮಾನ್ನರು ತತ್ತರಿಸಿದ್ದಾರೆ ನಗರ ಪಾಲಿಕೆ ಅಧಿಕಾರಿಗಳು ನ್ಯಾಯಾಲಯಗಳಂದ ಛೀಮಾರಿ ಹಾಕಿಸಿಕೊಳ್ಳುವ ಪ್ರಸಂಗ ಅವಹೇಳನಕಾರಿ ಸ್ವಚ್ಚತೆ ಮತ್ತು ಗುಂಡಿ ಮುಚ್ಚುವ ಕೆಲಸವನ್ನು ಆದ್ದತೆ ಮೇರೆಗೆ ಕೈಗೊಳ್ಳಬೇಕೆಂದು ತಾಕೀತು ಮಾಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಖಾಸಗಿ ವಲಯ ಮುಂದೆ ಬಂದು ಸರ್ಕಾರಿ ಶಾಲೆಗಳ ತಿಕ್ಷಣ ಗುಣಮಟ್ಟ ಸುಧಾರಿಸಲು ಪ್ರಯತ್ನಿಸಿದೆ ಇದು ಯಶಸ್ವಿಯಾದರೆ ಇದರ ವಿಸ್ತಾರದತ್ತ ಗಮನಪರಿಸಲಾಗುವುದು ಎಂದು ಹೇಳಿದರು

ಜನರಿಗೆ ಅನುಕೂಲವಾಗುವಂತೆ ಇದರ ಸದ್ದಿನಿಯೋಗ ಆಗಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು ಬೆಂಗಳೂರಿನ ಕೆರೆಗಳ ಅಭಿವ್ಯದ್ಲಿಗೆ ಖಾಸಗಿ ವಲಯ ಮುಂದಾಗಬೇಕು ಎಂದು ಆಹ್ವಾನ ನೀಡಿದ ಅವರು ಬೆಂಗಳೂರಿನಲ್ಲಿ ಇನ್ನು ಎರಡ್ಸೂರು ತಿಂಗಳಲ್ಲಿ ಎಲೆಕ್ಟಿಕ್ ಸಾರ್ವಜನಿಕ ಬಸ್ ಸಂಚಾರ ಆರಂಭವಾಗಲಿದ್ದು ಐದಾರು ವರ್ಷಗಳಲ್ಲಿ ಎಲ್ಲ ಸಾರ್ವಜನಿಕ ಬಸ್ ಗಳು ಎಲೆಕ್ಟಿಕ್ ಬಸ್ಗಳು ಆಗಲಿದ್ದು ಪರಿಸರ ಸಂರಕ್ಷಣೆಗೆ ಉತ್ತೇಜನ ದೊರೆಯಲಿದೆ ಎಂದರು

ಮಹದಾಯಿ ವಿಚಾರವಾಗಿ ಮತ್ತೆ ಕೋರ್ಟ್ ಮುಂದೆ ಹೋಗುತ್ತೇವೆ ಎಂದು ಜಲಸಂಪನೂಲ ಸಚಿವ ಡಿ ಕೆ ತಿವಕುಮಾರ್ ಹುಬ್ಲಲ್ಲಿಯಲ್ಲಿಂದು ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಣಕುಂಬಿಗೆ ತಾವಿಂದು ಭೇಟಿ ನೀಡುತ್ತಿದ್ದು ಅಲ್ಲಿನ ಪರಿಸ್ಥಿತಿ ಅವಲೋಕನ ಮಾಡುತ್ತೇನೆ ನ್ನಾಯಾಧೀಕರಣ ತೀರ್ಪು ಬಂದಾಗಿನಿಂದ ತಾವು ಸುಮ್ನನ ಕುಳಿತಿಲ್ಲ ಕಾನೂನು ಮತ್ತು ತಾಂತ್ರಿಕ ತಜ್ಞರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದೇನೆ ಎಂದರು ಕಾವೇರಿಗೆ ಇರುವ ಕಾಳಜ ಮಹದಾಯಿಗೆ ಇಲ್ಲ ಎನ್ನುವುದು ಸತ್ಯಕ್ಷೆ ದೂರವಾದುದು ತಮಗೆ ಮಹಾದಾಯಿ ವಿಚಾರದಲ್ಲಿ ಸರಿಯಾದ ನ್ಯಾಯ ಸಿಕ್ಲಲ್ಲ ಎಂದು ಹೇಳಿದರು ಮಹದಾಯಿ ವಿಚಾರದಲ್ಲಿ ರಾಜ್ಯಕ್ಷೆ ಅನ್ನಾಯವಾಗಲು ಬಿಡುವುದಿಲ್ಲ ಇಂದಿನ ಭೇಟಿ ಬಳಿಕ ಸರ್ವ ಪಕ್ಷಗಳ ಸಭೆ ಕರೆದು ಚರ್ಚಿಸಲಾಗುವುದು ರಾಜ್ಯದ ಒಂದೇ ಒಂದು ಹನಿ ನೀರು ಸಮುದ್ರ ಸೇರಲು ಬಿಡುವುದಿಲ್ಲ ಎಂದು ಸ್ವಪ್ಪಪಡಿಸಿದರು

ಮುಖ್ಯ ನ್ಯಾಯಮೂರ್ತಿ ದೀಪಕ್ಮಿಶ್ರಾ ನೇತೃತ್ವದ ಈ ಪೀಠ ಸರ್ಕಾರದ ಸವಲತ್ತುಗಳನ್ನು ಸಮಾಜದ ದುರ್ಬಲ ವರ್ಗಗಳಿಗೆ ತಲುಪಿಸುವ ಉದ್ಲೇತದಿಂದಲೇ ಆಧಾರ್ ಯೋಜನೆಯನ್ನು ರೂಪಿಸಲಾಗಿದೆ ಮತ್ತು ಜನರ ಫನತೆಯನ್ನು ಕೇವಲ ವ್ಯೆಯಕ್ತಿಕ ದೃಷ್ಟಿಯಿಂದ ಮಾತ್ರವಲ್ಲ ಸಮುದಾಯದ ಆಯಾಮದಿಂದಲೂ ಗಣನೆಗೆ ತೆಗೆದುಕೊಳ್ಳುವಲ್ಲಿ ಆಧಾರ್ ಯೋಜನೆ ರೂಪಿತವಾಗಿದೆ ಎಂದು ತಿಳಿಸಿತು ಆಧಾರ್ ಯೋಜನೆ ಅತ್ಲುನ್ನತ ಜನಹಿತಾಸಕ್ತಿಯನ್ನು ಹೊಂದಿರುವ ವಿಶಿಷ್ಠ ಕಾರ್ಯಕ್ರಮವಾಗಿದೆ ಎಂದೂ ಸಹ ನ್ಯಾಯಪೀಠ ಹೇಳತು ಆಧಾರ್ ವ್ಯವಸ್ಥೆಯಲ್ಲಿ ವೈಯಕ್ತಿಕ ದತ್ತಾಂಶ ಸಂರಕ್ಷಣೆಗೆ ಸಶಕ್ತ ಕ್ರಮಗಳನ್ನು ಶೀಘದಲ್ಲೇ ರೂಪಿಸಬೇಕು ಎಂದು ಸೂಚಿಸಿತು ವೈಯಕ್ತಿಕ ಗುರುತುಗಳನ್ನು ಪ್ರಮಾಣಿಕರಿಸಿಯೇ ಆಧಾರ್ ಗುರುತಿನ ಚೀಟಗಳನ್ನು ನೀಡುವುದರಿಂದ ವಿಶಿಷ್ಟ ಗುರುತು ಪುರಾವೆಗಳು ದುರುಪಯೋಗವಾಗುವ ಸಾಧ್ಯತೆ ಇಲ್ಲ ಎಂದು ನ್ಯಾಯಾಲಯ ತಿಳಿಸಿತು